ಅಗುಸ್ತಾ ವೆಸ್ಟ್ಲ್ಯಾಂಡ್ ವಿವಿಐಪಿ ಹೆಲಿಕಾಫ್ಟರ್ ಖರೀದಿ ಪ್ರಕರಣದಲ್ಲಿ ಬ್ರಿಟಿಷ್ ಮಧ್ವಸ್ಟಿಕೆಗಾರ ಕ್ರಿಸ್ಟಿಯನ್ ಮೈಕೆಲ್ ಅವರ ಹಸ್ತಾಂತರಕ್ಕೆ ದುಬೈ ನ್ವಾಯಾಲಯದ ಆದೇಶ

ಭಾರತಕ್ಕೆ ಒಂದು ದಿನದ ಭೇಟಿಗಾಗಿ ಆಫನ್ ಅಧ್ಯಕ್ಷ ಆಕ್ರಫ್ ಫನಿ ದೆಹಲಿಗೆ ಆಗಮನ ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರೊಂದಿಗೆ ಮಾತುಕತೆ ನಡೆಸುವ ಕಾರ್ಯಕ್ರಮ

ಬುಖಾರೆಸ್ಸ್ನಲ್ಲಿ ಇಂದು ರೊಮೆನಿಯಾದ ಛೇಂಬರ್ ಆಫ್ ಡೆಪ್ಲೂಟಿಸ್ ಅಧ್ಯಕ್ಷ ಲಿವಿಯೂ ಡ್ರಾಗ್ನಿಯಾ ಅವರೊಂದಿಗೆ ಉಪರಾಷ್ಷಪತಿ ವೆಂಕಯ್ಲನಾಯ್ಡು ಮಾತುಕತೆ

ಸ್ಲೋವಾಕಿಯಾದಲ್ಲಿ ನಡೆದಿರುವ ವಿಶ್ವ ಜೂನಿಯರ್ ಕುಸ್ತಿ ಪಂದ್ಲಾವಳಿಯಲ್ಲಿ ಸಜನ್ ಭನ್ನಾಲ್ ಫೈನಲ್ ಪ್ರವೇತ

ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಬಿಐ ಮತ್ತು ಜಾರಿ ನಿರ್ದೇಶನಾಲಯ ನಡೆಸಿದ ಕ್ರಿಮಿನಲ್ ತನಿಖೆಗಳ ಆಧಾರದ ಮೇಲೆ ಕೆಲ ದಿನಗಳ ಹಿಂದೆ ಕೊಲ್ಲಿ ರಾಷ್ಟಕ್ಕೆ ಭಾರತ ಮಾಡಿದ್ದ ಮನವಿಯ ನಂತರ ನ್ಯಾಯಾಲಯ ನಿನ್ನೆ ಈ ತೀರ್ಮ ನೀಡಿದೆ ಎಂದು ಅಧಿಕೃತ ಮೂಲಗಳು ತಿಳಿಸಿವೆ ತೀರ್ಪಿನ ಪ್ರಕಟಣೆ ಅರೆಬಿಕ್ ಭಾಷೆಯಲ್ಲಿದ್ದು ಅದನ್ನು ಇಂಗ್ಲಿಷ್ ತರ್ಜುಮೆ ಮಾಡಿದ ಬಳಿಕ ಮೈಕೆಲ್ ವಿರುದ್ದದ ಆದೇಶದ ಪೂರ್ಣ ವಿವರಗಳು ತಿಳಿಯಲಿವೆ

ದುಬೈ ಮೂಲದ ಹವಾಲಾ ಆರೋಪಿ ಪಂಕಜ್ ಕಪೂರ್ನ ಅಕ್ರಮ ಹಣಕಾಸು ವ್ಲವಹಾರಗಳಿಗೆ ಸಂಬಂಧಿಸಿದಂತೆ ಈ ದಾಳಿಗಳನ್ನು ನಡೆಸಲಾಗಿದೆ

ಕನಿಷ್ನ ವೇತನ ಪರಿಷ್ನರಣೆ ಹಾಗೂ ಹೊಸ ಕೊಡುಗೆ ಪಿಂಚಣಿಯನ್ನು ರದ್ದುಪಡಿಸುವಂತೆ ಒತ್ತಾಯಿಸಿ ಕೇಂದ್ರ ಸರ್ಕಾರಿ ಉದ್ಯೋಗಿಗಳ ಸಂಘ ಮುಷ್ಕರಕ್ಕೆ ಮುಂದಾದ್ದಲ್ಲಿ ಕಠಣಕ್ರಮ ಎದುರಿಸಬೇಕಾಗುತ್ತದೆ ಎಂದು ಸರ್ಕಾರ ಎಚ್ಚರಿಕೆ ನೀಡಿದೆ ಯಾವುದೇ ರೀತಿಯ ಮುಷ್ಕರದಲ್ಲಿ ಭಾಗವಹಿಸುವುದು ಸೇವಾ ನಿಯಮಗಳ ಉಲ್ಲಂಘನೆಯಾಗುತ್ತದೆ ಎಂಬುದನ್ನು ಇಲಾಖೆ ತನ್ನ ಆದೇಶದಲ್ಲಿ ತಿಳಿಸಿದೆ ಉದ್ದೇಶಿತ ಮುಷ್ಕರದ ಅವಧಿಯಲ್ಲಿ ಕೇಂದ್ರ ಸರ್ಕಾರಿ ಕಚೇರಿಗಳಲ್ಲಿ ಅಧೀನ ಿಬ್ಬಂದಿಗೆ ಕ್ಯಾಷುವಲ್ ಲೀವ್ ಅಥವಾ ಬೇರ್ಚಾವುದೇ ರೀತಿಯ ರಜೆ ಮಂಜೂರು ಮಾಡಬಾರದು ಎಂದು ಎಲ್ಲಾ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಅಫ್ರಾನಿಸ್ತಾನ ಅಧ್ಯಕ್ಷ ಅಶ್ರಫ್ ಫನಿ ಭಾರತಕ್ಕೆ ಒಂದು ದಿನದ ಭೇಟಗಾಗಿ ಇಂದು ದೆಹಲಿಗೆ ಆಗಮಿಸಿದ್ದಾರೆ ವಿಮಾನ ನಿಲ್ದಾಣದಲ್ಲಿ ಅವರನ್ನು ವಸತಿ ಮತ್ತು ನಗರ ವ್ಲವಹಾರಗಳ ಸಚಿವ ಹರ್ದೀಪ್ಸಿಂಗ್ ಪುರಿ ಬರಮಾಡಿಕೊಂಡರು ಫನಿ ಅವರು ಇಂದು ಮಧ್ಯಾಷ್ನ ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರನ್ನು ಭೇಟ ಮಾಡಲಿದ್ದು ದ್ವಿಪಕ್ಷೀಯ ಸಂಬಂಧಗಳ ಬಗ್ಗೆ ಹಾಗೂ ಪ್ರಾದೇಶಿಕ ಭದ್ರತೆಗೆ ಸಂಬಂಧಿಸಿದ ವಿಚಾರಗಳ ಬಗ್ಗೆ ಮಾತುಕತೆ ನಡೆಸಲಿದ್ದಾರೆ ಪಾಕಿಸ್ತಾನ ವಿದೇಶಾಂಗ ಸಚಿವರು ಆಫ್ರಾನಿಸ್ತಾನಕ್ಕೆ ಭೇಟಿ ನೀಡಿ ಮಹತ್ವದ ಮಾತುಕತೆ ನಡೆಸಿದ ಕೆಲವೇ ದಿನಗಳಲ್ಲಿ ಘನಿ ಅವರ ಈ ಭಾರತ ಭೇಟಿ ಮಹತ್ವ ಪಡೆದುಕೊಂಡಿದೆ

ಗುಜರಾತ್ನಲ್ಲಿ ಪೆಟ್ರೋಲ್ ಮತ್ತು ಡಿಸೇಲ್ ದರ ಏರಿಕೆ ಪ್ರತಿಭಟಿಸಿ ವಿರೋಧಿ ಕಾಂಗ್ರೆಸ್ ಗಾಂಧಿನಗರದಲ್ಲಿಂದು ಸ್ಕೆಕಲ್ ರ್ಡಾಲಿ ನಡೆಸಿತು ಶಾಸಕಾಂಗ ಪಕ್ಷದ ನಾಯಕ ಪರೇಶ್ ಧನಾನಿ ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಅಮಿತ್ ಚಾವ್ನಾ ನೇತೃತ್ತದಲ್ಲಿ ಬಹುತೇಕ ಕಾಂಗ್ರೆಸ್ ಶಾಸಕರು ವಿಧಾನಸೌಧದವರೆಗೆ ಸ್ನೆಕಲ್ ರ್್ಾಲಿ ನಡೆಸಿದರು ಈ ಮಧ್ನೆ ವಿರೋಧಿ ಕಾಂಗ್ರೆಸ್ ಸಲ್ಲಿಸಿರುವ ಅವಿಶ್ವಾಸ ಗೊತ್ತುವಳಿ ಹಿನ್ನೆಲೆಯಲ್ಲಿ ಪಕ್ಷದ ಎಲ್ಲಾ ಎಂಎಲ್ಎಗಳು ಸದನದಲ್ಲಿ ಹಾಜರಿರಬೇಕೆಂದು ಆಡಳಿತ ಬಿಜೆಪಿ ಸೂಚಿಸಿದೆ ಕಾಂಗ್ರೆಸ್ ಶಾಸಕ ಶ್ನೆಲೇಶ್ ಪರ್ಮಾರ್ ಅವರು ವಿಜಯ್ ರೂಪಾನಿ ಸರ್ಕಾರದ ವಿರುದ್ದ ಅವಿಶ್ವಾಸ ಗೊತ್ತುವಳಿ ಮಂಡಿಸಿರುವುದಾಗಿ ಮೂಲಗಳು ತಿಳಿಸಿವೆ ಗೊತ್ತುವಳಿಯನ್ನು ಸಭಾಧ್ಯಕ್ಷರು ಸದನದ ಮುಂದಿಟ್ಟದ್ದು ಆ ಬಗ್ಗೆ ಇಂದು ಅಪರ್ನಾಹ ಚರ್ಚೆ ನಡೆಯುವ ಸಂಭವವಿದೆ ರಾಜ್ಯ ವಿಧಾನಸಭೆಯ ಎರಡು ದಿನಗಳ ಅಧಿವೇಶನ ಇಂದು ಸಂಜೆ ಅಂತ್ಯಗೊಳ್ಳುವುದು ಎಂದು ನಮ್ಮ ಬಾತ್ತೀದಾರರು ವರದಿ ಮಾಡಿದ್ದಾರೆ ಮೂರು ರಾಷ್ಟಗಳ ಪ್ರವಾಸದಲ್ಲಿರುವ ಉಪರಾಷ್ಟಪತಿ ಎಂ ವೆಂಕಯ್ಜನಾಯ್ಡು ಪ್ರವಾಸದ ಕೊನೆಯ ಚರಣದಲ್ಲಿ ನಿನ್ನೆ ಸಂಜೆ ರೊಮಾನಿಯಾ ತಲುಪಿದ್ದಾರೆ ಅಲ್ಲಿನ ರಾಜಧಾನಿ ಬುಖಾರೆಸ್ಟ್ನಲ್ಲಿಂದು ಛೇಂಬರ್ ಆಫ್ ಡೆಪ್ಯೂಟಸ್ ಅಧ್ಯಕ್ಷ ಲಿವಿಯೂ ಡ್ರಾಗ್ನೀಯ ಅವರನ್ನು ಭೇಟಿಯಾಗಿದ್ದರು ಅಲ್ಲಿನ ಸೆನೆಟ್ ಅಧ್ಯಕ್ಷ ಖಾಲಿನ್ ಪೂಪೆಸ್ತು ಟ್ಹಾರಿಸ್ಯೆನೊ ಅವರೊಂದಿಗೆ ಉಪರಾಷ್ಟಪತಿ ಅವರು ನಿಯೋಗ ಮಟ್ಟದ ಮಾತುಕತೆ ನಡೆಸಿದರು ರೊಮಾನಿಯಾ ಅಧ್ಯಕ್ಷ ಕ್ಲೌಸ್ ಕವರ್ನರ್ ಲೋಹಾನಿಸ್ ಹಾಗೂ ಪ್ರಧಾನಿ ವಯೋರಿಕಾ ದಾನ್ಲಿಲಾ ಅವರೊಂದಿಗೆ ನಿಯೋಗಮಟ್ಟದ ಮಾತುಕತೆ ನಡೆಸುವ ಕಾರ್ಯಕ್ರಮವಿದೆ ಬಳಿಕ ಭಾರತ ರೊಮಾನಿಯಾ ಉದ್ದಮ ವೇದಿಕೆ ಸಭೆಯನ್ನುದ್ದೇಶಿಸಿ ಭಾಷಣ ಮಾಡಲಿದ್ದು

ಪರಮಾಣು ಇಂಧನ ಇಲಾಖೆಯ ಕಾರ್ಯದರ್ಶಿ ಹಾಗೂ ಅಣು ಇಂಧನ ಆಯೋಗದ ಅಧ್ಯಕ್ಷರನ್ನಾಗಿ ಬಾಬಾ ಅಣು ಸಂಶೋಧನಾ ಕೇಂದ್ರ ಬಿಎಆರ್ಸಿ ನಿರ್ದೇಶಕ ಕಮಲೇಶ್ ನೀಲಕಂಠ್ ವ್ಹಾಸ್ ಅವರನ್ನು ನೇಮಿಸಲಾಗಿದೆ ಸಚಿವ ಸಂಪುಟದ ನೇಮಕಾತಿ ಸಮಿತಿಯ ಅಂಗೀಕಾರದೊಂದಿಗೆ ಈ ನೇಮಕಾತಿ ಮಾಡಲಾಗಿದ್ದು

ಇದಲ್ಲದೇ ಕೇಂದ್ರೀಯ ವಿಚಕ್ಷಣ ಆಯೋಗದ ಕಾರ್ಯದರ್ಶಿಯನ್ನಾಗಿ ಹಿರಿಯ ಐಎಎಸ್ ಅಧಿಕಾರಿ ಆನಿಂದೋ ಮಜುಂದಾರ್ ಅವರನ್ನು ನೇಮಿಸಲಾಗಿದೆ ಅಮೆರಿಕ ತನ್ನ ಪರಮಾಣು ಸಂಬೈಯನ್ನು ಸ್ಥಗಿತಗೊಳಿಸುವ ನಿರ್ಧಾರ ಕೈಗೊಂಡರೆ ನ್ಯಾಂಗ್ಬ್ಯಾನ್ನಲ್ಲಿ ಇರುವ ಪ್ರಮುಖ ಪರಮಾಣು ಸಂಕೀರ್ಣವನ್ನು ಶಾಶ್ವತವಾಗಿ ಸ್ಥಗಿತಗೊಳಿಸಲು ಉತ್ತರ ಕೊರಿಯಾದ ನಾಯಕ ಕಿಮ್ ಜಾಂಗ್ ವುನ್ ಸಮ್ತ್ರಿಸಿದ್ದಾರೆ

ಕ್ಷಿಪಣಿ ಇಂಜಿನ್ ಪರೀಕ್ಷಾ ನೆಲೆ ಹಾಗೂ ಉಡಾವಣಾ ಕೇಂದ್ರವನ್ನು

ಗಣಿಪಟ್ಟಣ ಇಟೋಗಾನ್ನಲ್ಲಿ ಭಾರೀ ಭೂಕುಸಿತಗಳ ಅಡಿಯಲ್ಲಿ ಹೆಚ್ಚಿನ ಮೃತದೇಹಗಳು ಪತ್ತೆಯಾಗಿವೆ

ಅತ್ಯಂತ ಭೀಕರ ಎನ್ನಲಾದ ಚಂಡಮಾರುತ ಹಾಂಕಾಂಗ್ಗೆ ಸಹ ಅಪ್ಪಳಿಸಿದ್ದು ಚೈನಾದ ದಕ್ಷಿಣದ ಗ್ವಾಂಗ್ಡಾಂಗ್ ಪ್ರಾಂತ್ಯದಲ್ಲಿ ಚಂಡಮಾರುತದಿಂದ ನಾಲ್ವರು ಸಾವಿಗೀಡಾಗಿದ್ದಾರೆ

ನಿನ್ನೆ ನಡೆದ ಸೆಮಿಫೈನಲ್ಗ್ನಲ್ಲಿ ಅವರು ಉಕ್ರೇನ್ನ ಡಿಮಿಟ್ರೊ ಗಾರ್ದುಬಿ ವಿರುದ್ದ ಗೆದ್ದು ಪ್ರಶಸ್ತಿ ಸುತ್ತು ತಲುಪಿದರು

ಫೈನಲ್ನಲ್ಲಿ ಅವರು ರಷ್ಲಾದ ಇಸ್ಲಾಮ್ ಒಪೀವ್ ವಿರುದ್ದ ಸೆಣಸಲಿದ್ದಾರೆ

ಜಮ್ನು ಕಾಶ್ನೀರದ ಸಾಂಬಾ ಜಿಲ್ಲೆಯ ಅಂತಾರಾಷ್ಷೀಯ ಗಡಿ ಭಾಗದಲ್ಲಿ ನಿನ್ನೆ ಪಾಕಿಸ್ತಾನ ಸೇನಾಪಡೆಗಳಿಂದ ಅಪ್ರಜೋದಿತ ಕದನ ವಿರಾಮ ಉಲ್ಲಂಘನೆ ನಡೆದಿದ್ದು

ರಾಮ್ಗಢ ವಲಯದ ಗಡಿಭಾಗದ ಬಳಿ ಬಿಎಸ್ಎಫ್ ಪಡೆ ಗಸ್ತು ತಿರುಗುತ್ತಿದ್ದಾಗ ಪಾಕಿಸ್ತಾನದಿಂದ ಗುಂಡಿನ ದಾಳಿ ನಡೆದಿದೆ ಇದಕ್ಕೆ ಬಿಎಸ್ಎಫ್ ಪಡೆಗಳು ತಕ್ಕ ಪ್ರತ್ಯುತ್ತರ ನೀಡಿವೆ